ಎಂದು ಕೇಂದ್ರ ಸಂಸ್ಲ್ಲ ತಿ ಸಚಿವಾಲಯ ತಿಳಿಸಿದೆ ಈ ನಿಟ್ಟಿನಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಆದೇಶ ಹೊರಡಿಸಿದೆ

ಕಳೆದ ವರ್ಷವೂ ಎಲ್ಲಾ ಸ್ಮಾರಕಗಳು ಮತ್ತು ತಾಣಗಳಲ್ಲಿ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗ ಹೆಚ್ಚಳದಿಂದಾಗಿ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿತ್ತು

ಹೆಚ್ಚುತ್ತಿರುವ ವೈದ್ಯಕೀಯ ಆಮ್ಲಜನಕದ ಬೇಡಿಕೆ ಹಿನ್ನೆಲೆಯಲ್ಲಿ ಅಗತ್ಯ ಪ್ರಮಾಣದ ದಾಸ್ತಾನು ಲಭ್ಯವಿರುವಂತೆ ಕ್ರಮ ಕೈಗೊಳ್ಳುವುದಾಗಿ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ

ಇದನ್ನು ಮತ್ತಷ್ಟು ಹೆಚ್ಚಿಸಲಾಗುವುದು ಬೇದಿಕೆ ಹೆಚ್ಚುತ್ತಿರುವ ಕಾರಣ ವೈದ್ಯಕೀಯ ಆಮ್ಲಜನಕ ವ್ಯರ್ಥವಾಗದಂತೆ ರಾಜ್ಯಗಳು ಖಾತ್ರಿ ಪಡಿಸಿಕೊಳ್ಳಬೇಕು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಹೆಚ್ಚುವರಿ ಆಮ್ಲಜನವನ್ನು ಬಳಕೆ ಮಾಡಿಕೊಳ್ಳಲು ಅನುಮತಿ ನೀಡುವುದಾಗಿ ಸರ್ಕಾರ ತಿಳಿಸಿದೆ ಆಮ್ಲಜನಕದ ಕೊರತೆ ಉಂಟಾಗದಂತೆ ರಾಜ್ಯಗಳು ನಿಯಂತ್ರಣ ಕೊಠಡಿಗಳನ್ನು ತೆರೆಯುವಂತೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಲಹೆ ನೀಡಿದೆ ಹೆಚ್ಚು ಸಾಂಕ್ರಾಮಿಕ ಬಾಧಿತ ರಾಜ್ಯಗಳಿಗೆ ಆದ್ಯತೆ ನೀಡಿ ವೈದ್ಯಕೀಯ ಆಮ್ಲಜನಕದ ಪೂರೈಕೆಗೆ ಸರ್ಕಾರ ಕ್ರಮ ಕೈಗೊಂಡಿದೆ ಉತ್ಪಾದಕರು ರಾಜ್ಯಗಳು ಹಾಗೂ ಇತರ ಶೇರುದಾರರೊಂದಿಗೆ ಚರ್ಚಿಸಿ ವೈದ್ಯಕೀಯ ಆಮ್ಲಜನಕದ ಉತ್ಪಾದನೆ ಹೆಚ್ಚಳಕ್ಕೆ ಉಕ್ಕು ಸ್ಥಾವರಗಳ ಹೆಚ್ಚುವರಿ ಆಮ್ಲಜನಕದ ಬಳಕೆಗೆ ಹಾಗೂ ದಾಸ್ತಾನಿಗೆ ಅನುಗುಣವಾಗಿ ಮಹಾರಾಷ್ಟ ಗುಜರಾತ್ ಮಧ್ಯಪ್ರದೇಶ ಉತ್ತರಪ್ರದೇಶ ದೆಹಲಿಯಂತಹ ರಾಜ್ಯಗಳ ಅಗತ್ಯತೆಯನ್ನು ಸರಿದೂಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ರಷ್ಯಾ ತಯಾರಿಸಿರುವ ಸ್ಪುಟ್ಟಿಕ್ ವಿ ಕೋವಿಡ್ ಲಸಿಕೆಯ ಮೊದಲ ಬ್ಯಾಚ್ ಅನ್ನು ಏಪ್ರಿಲ್ ತಿಂಗಳಿನಲ್ಲಿ ಭಾರತಕ್ಕೆ ರವಾನಿಸಲಾಗುವುದು ಎಂದು ರಷ್ಯಾದಲ್ಲಿರುವ ಭಾರತೀಯ ರಾಯಭಾರಿ ಬಾಲಾ ವೆಂಕಟೇಶ್ ವರ್ಮಾ ಹೇಳಿದ್ದಾರೆ

ಸ್ಸುಟ್ತಿಕ್ ಲಸಿಕೆಯ ತುರ್ತು ಬಳಕೆಗೆ ಭಾರತದ ಅನುಮೋದನೆಯಿಂದ ಭಾರತದೊಂದಿಗಿನ ವಿಶೇಷ ಪಾಲುದಾರಿಕೆಗೆ ಹೊಸ ಆಯಾಮ ದೊರೆತಂತಾಗಿದೆ ಎಂದು ಉಪ ರಾಯಭಾರಿಯಾಗಿರುವ ರೋಮನ್ ಬಾಬುಶ್ನಿನ್ ಹೇಳಿದ್ದಾರೆ

ಈ ಎಲ್ಲಾ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ

ಬಿಜೆಪಿಯಿಂದ ದಿವಂಗತ ಸುರೇಶ್ ಅಂಗಡಿ ಅವರ ಪತ್ತಿ ಮಂಗಳಾ ಅಂಗಡಿ ಕಣದಲ್ಲಿದ್ದರೆ ಕಾಂಗ್ರೆಸ್ ಕಾರ್ಯಕಾರಿ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಸ್ಸರ್ಧಿಸಿದ್ದಾರೆ

ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಾಮರ್ಥ್ಯ ವ್ವದ್ದಿಗೆ ಧೀರ್ಘಾವಧಿ ಯೋಜನೆ ಮತ್ತು ತಂತ್ರ ರೂಪಿಸುವಂತೆ ಭಾರತೀಯ ವಾಯುಪಡೆ ಐಎಎಫ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೂಚನೆ ನೀಡಿದ್ದಾರೆ ನವದೆಹಲಿಯಲ್ಲಿ ಭಾರತೀಯ ವಾಯುಪಡೆ ಕಮಾಂಡರ್ಗಳ ದ್ವೈವಾರ್ಷಿಕ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು ಭವಿಷ್ಯಕ್ಕಾಗಿ ಬದಲಾವಣೆಯತ್ತ ಐಎಎಫ್ ಗಮನಹರಿಸಿದೆ ಎಂದು ಶ್ಲಾಘಿಸಿದರು ಪೂರ್ವ ಲಡಾಖ್ನಲ್ಲಿನ ದಿಢೀರ್ ಬೆಳವಣಿಗೆಗಳಿಗೆ ವಾಯುಪಡೆ ಸಮಯಕ್ಕೆ ಸರಿಯಾಗಿ ತಕ್ಕ ಪ್ರತ್ಯುತ್ತರ ನೀಡಿದೆ ಎಂದು ರಾಜನಾಥ್ ಸಿಂಗ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಬದಲಾಗುತಿರುವ ಅಂತಾರಾಷ್ತೀಯ ಭೌಗೋಳಿಕ ರಾಜಕೀಯ ಕುರಿತು ಪ್ರಸಾಪಿಸಿದ ಅವರು ಬದಲಾದ ಯುದ್ದ ಪರಿಕಲ್ಸನೆ ಇದೀಗ ಮುಂದುವರೆದ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಒಳಗೊಂಡಿದ್ದು ಈ ನಿಟ್ಟಿನಲ್ಲಿ ಐಎಎಫ್ ಸನ್ನದ್ದವಾಗಬೇಕಿದೆ ಎಂದು ಸಚಿವರು ಕಿವಿಮಾತು ಹೇಳಿದರು

ಇದನ್ನು ಮುಂದಿನ ದಿನಗಳಲ್ಲಿ ಪ್ರಮುಖ ನಗರಗಳಿಗೆ ವಿಸ್ತರಿಸುವ ಚಿಂತನೆ ಇದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ

ಈ ನಿಟ್ಟಿನಲ್ಲಿ ಜಲಜನಕ ಪರಿಸರ ವ್ಯವಸ್ಥೆ ರೂಪಿಸುವತ್ತ ಭಾರತ ಹೆಜ್ಜೆ ಹಾಕಿದೆ ಎಂದು ಸಚಿವರು ತಿಳಿಸಿದರು ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ಕೇಂದ್ರ ಬಜೆಟ್ನಲ್ಲಿ ರಾಷ್ತ್ರೀಯ ಜಲಜನಕ ಅಭಿಯಾನ ಫೋಷಿಸಲಾಗಿತ್ತು ತಂತ್ರಜ್ಞಾನ ಮುಂದುವರಿದಂತೆ ಸಾರಿಗೆ ಇಂಧನವಾಗಿ ಮತ್ತು ಕೈಗಾರಿಕಾ ಸಂಸ್ನ ರಣಾಗಾರಗಳಲ್ಲಿ ಬಳಕೆಗೆ ಸಂಕುಚಿತ ನೈಸರ್ಗಿಕ ಅನಿಲದ ಜೊತೆಗೆ ಜಲಜನಕ ಬಳಸುವ ಬಗ್ಗೆ ಭಾರತೆ ಪ್ರಾಯೋಗಿಕ ಕ್ರಮಕ್ಶೆಗೊಂಡಿದೆ ಎಂದು ಸಚಿವರು ವಿವರಿಸಿದರು

ಈ ಹಂತದಲ್ಲಿ ಜೊತೆಗೂಡಿದ ಡೇವಿಡ್ ಮಿಲ್ವರ್ ಹಾಗೂ ರಾಹುಲ್ ತೆವಾತಿಯಾ ತಂಡವನ್ನು ಮುನ್ನಡೆಸಿದರು ಈ ಜೋಡಿ ಬೇರ್ಪಟ್ಟ ನಂತರ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ ತಂಡಕ್ಕೆ ಎಂಟನೇ ವಿಕೆಟ್ಗೆ ಜೊತೆಯಾದ ಜ್ವೆದೇವ್ ಉನಾದ್ನಟ್ ಹಾಗೂ ಕ್ರಿಸ್ ಮೋರಿಸ್ ತಂಡದ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು